ನೂತನ ವಿಧಾನಸಭೆ ಆಯ್ಕೆಗಾಗಿ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಇಂದು ವಿಧಾನಸಭೆಗೆ ಚುನಾವಣೆ ನಡೆಯುತ್ತಿದೆ

ಬಿಜೆಪಿ ಶಿವಸೇನಾ ಮೈತ್ರಿ ಮತ್ತು ಕಾಂಗ್ರೆಸ್ ಎನ್ ಸಿಪಿ ಮೈತ್ರಿ ನಡುವೆ ಮುಖ್ಯ ಸ್ಪರ್ಧೆ ನಡೆಯುವ ನಿರೀಕ್ಷೆ ಇದೆ ಎಐಎಂಐಎಂ ಎಂಎನ್ಎಸ್ ಮತ್ತು ವಂಚಿತ್ ಬಹುಜನ್ ಅಗಾದಿ ಚುನಾವಣಾ ಕಣದಲ್ಲಿರುವ ಇತರ ಸಣ್ಣ ಪಕ್ಷಗಳಾಗಿವೆ

ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಯುವ ಸೇನಾ ಮುಖ್ಯಸ್ಥ ಆದಿತ್ಯ ಠಾಕ್ರೆ ಅಶೋಕ್ ಚವಾಣ್ ಮತ್ತು ಕಾಂಗ್ರೆಸ್ನ ಪೃಥ್ವಿರಾಜ್ ಚವ್ಹಾಣ್ ಸ್ಪರ್ಧೆಯಲ್ಲಿರುವ ಪ್ರಮುಖರೆನಿಸಿದ್ದಾರೆ ಮುಕ್ತ ಮತ್ತು ನ್ಯಾಯ ಸಮ್ಮತ ಹಾಗೂ ಶಾಂತಿಯುತ ಮತದಾನಕ್ಕಾಗಿ ಎಲ್ಲ ಅಗತ್ಯ ಭದ್ರತಾ ವ್ಯವಸ್ಥೆಯನ್ನು ಮುಂಜಾಗ್ಬತವಾಗಿ ಕೈಗೊಳ್ಳಲಾಗಿದೆ ಇದಕ್ಕಾಗಿ ಮೂರು ಲಕ್ಷಕ್ಕೂ ಅಧಿಕ ರಾಜ್ಯ ಪೊಲೀಸರು ಮತ್ತು ಕೇಂದ್ರ ಪಡೆಗಳನ್ನು ರಾಜ್ಯದಾದ್ಯಂತ ನಿಯೋಜಿಸಲಾಗಿದೆ ನಕ್ಷಲ್ ಪೀದಿತ ಪ್ರದೇಶ ಗಡ್ ಚಿರೋಲಿ ಜಿಲ್ಲೆಯಲ್ಲಿ ಮೂರು ಹೆಲಿಕಾಪ್ಸರ್ ಮತ್ತು ಡ್ರೋಣ್ ಗಳನ್ನು ಬಳಸಿಕೊಳ್ಳಲಾಗುತ್ತಿದೆ

ಆಡಳಿತ ಬಿಜೆಪಿ ಕಾಂಗ್ರೆಸ್ ಮತ್ತು ಇಂಡಿಯನ್ ನ್ಯಾಷನಲ್ ಲೋಕ್ ದಳ್ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ ಇವುಗಳಲ್ಲದೆ ಜನ್ ನಾಯಕ್ ಜನತಾ ಪಕ್ಷ ಆಮ್ ಆದ್ಮಿ ಪಕ್ಷ ಮತ್ತು ಬಿಎಸ್ಪಿ ಸ್ಪರ್ಧೆಯಲ್ಲಿರುವ ಇತರ ಪಕ್ಷಗಳಾಗಿವೆ

ಬಿಹಾರದ ಸಮಸ್ತಿಪುರ್ ಮತ್ತು ಮಹಾರಾಷ್ಟದ ಸತಾರಾದ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ

ಗುರುವಾರ ಮತ ಎಣಿಕೆ ನಡೆಯುವುದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಲಡಾಖ್ಗೆ ಭೇಟಿ ನೀಡಲಿದ್ದು ಕರ್ನಲ್ ಚೆವಾಂಗ್ ರಿಂಚೇನ್ ಸೇತುವಿನ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಶರಣಾದ ಮಾವೋವಾದಿಗಳ ಪೈಕಿ ನಾಲ್ವರು ಶರಣಾಗಿರುವ ಫಲಕವನ್ನು ಹೊಂದಿದ್ದರು ಈ ಮಾವೋವಾದಿಗಳು ಕಟೇಕಲ್ಯಾಣ್ ಪ್ರದೇಶದ ಚಿಕ್ಪಾಲ್ ಶಿಬಿರದಲ್ಲಿ ಪೊಲೀಸ್ ವರಿಷ್ಣಾಧಿಕಾರಿ ಅಭಿಷೇಕ್ ಪಲ್ಲವ್ ಅವರ ಮುಂದೆ ಶರಣಾಗಿದ್ದಾರೆ ಭದ್ರತಾ ತಂಡದ ಮೇಲೆ ದಾಳಿ ಸೇರಿದಂತೆ ವಿವಿಧ ನಕ್ಸಲ್ ಚಟುವಟಿಕೆಗಳಲ್ಲಿ ಈ ಮಾವೋದಿಗಳು ಭಾಗಿಯಾಗಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಜಿಲ್ಲೆಯ ಜೋಂಗ್ ಪೋಹೆಟ್ನಲ್ಲಿ ಉಲ್ಲಾದ ಉನ್ನತ ಕೇಡರ್ ಉಗ್ರನೊಬ್ಬನನ್ನು ಭದ್ರತಾ ಪಡೆಗಳು ಬಂಧಿಸಿವೆ ಭದ್ರತಾ ಪಡೆಗಳ ವಿರುದ್ದ ವಿಧ್ಲಂಸಕ ಚಟುವಟಿಕೆಗಳನ್ನು ನಡೆಸಲು ಉಗ್ರಗಾಮಿ ಸಂಚು ರೂಪಿಸುತ್ದಿದ್ದ ಎನ್ನಲಾಗಿದೆ ಬಂಧಿತ ಉಲ್ಬಾ ಕೇಡರ್ನ ಉಗ್ರ ಅಸ್ಬಾಂನ ತಿನ್ನುಕಿಯಾ ನಿವಾಸದ ರುಪಾಂಟೊ ಮೊರಾನ್ ಎಂದು ಗುರುತಿಸಲಾಗಿದೆ

ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮೂರು ಭಯೋತ್ಪಾದಕರ ಶಿಬಿರಗಳನ್ನು ಭಾರತೀಯ ಸೇನೆ ನಾಶಪದಿಸಿದ್ದು ಹತ್ತು ಪಾಕಿಸ್ತಾನ ಯೋಧರನ್ನು ಹತ್ಯೆ ಮಾಡಲಾಗಿದೆ ಪಾಕಿಸ್ತಾನದ ಅಪ್ರಚೋದಿತ ದಾಳಿಯ ನಂತರ ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆಯು ನಿನ್ನೆ ನೀಲಂ ಕಣಿವೆಯಲ್ಲಿ ನಾಲ್ಕು ಭಯೋತ್ವಾದಕ ಶಿಬಿರಗಳು ಮತ್ತು ಹಲವಾರು ಪಾಕಿಸ್ತಾನ ಸೇನಾ ಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ಭಾರಿ ಫಿರಂಗಿ ದಾಳಿ ನಡೆಸಿದೆ ಈ ದಾಳಿ ವೇಳಿ ಹತ್ತು ಭಯೋತ್ಪಾದಕರು ಹತ್ಯೆಗೀಡಾಗಿದ್ದಾರೆ ಭಯೋತ್ಪಾದಕರ ಸಾವಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕಲೆಹಾಕಲಾಗುತ್ತಿದೆ ಅತ್ಮುಕಾಮ್ ಕುಂಡಲ್ ಶಾಹಿ ಜುರಾ ಮತ್ತು ಲೀಪಾ ಕಣಿವೆಯಲ್ಲಿನ ಒಂದು ಭಯೋತ್ವಾದಕರ ಶಿಬಿರವನ್ನು ಸೇನೆ ನಾಶಪದಿಸಿದೆ ಎಂದು ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಹೇಳಿದ್ದಾರೆ ಜೈಲಿನಲ್ಲಿರುವ ಎಲ್ಲ ಪ್ರಮುಖ ನಾಯಕರು ಜನರಿಗೆ ದೇಶದ ವಿರುದ್ಗ ಸಶ್ವಾಸ್ತಗಳನ್ನು ಎತ್ತಿಕೊಳ್ಳುವಂತೆ ಪ್ರೇರೆಪಿಸುತ್ತಿದ್ದಾರೆಂದು ಬಿಜೆಪಿ ರಾಷ್ಟೀಯ ಕಾರ್ಯದರ್ಶಿ ರಾಮ್ ಮಾಧವ್ ಆರೋಪಿಸಿದ್ದಾರೆ ನಿನ್ನೆ ಪಕ್ಷದ ಕಚೇರಿಯಲ್ಲಿ ಮಾನತಾದಿದ ಅವರು ಜೈಲಿನಲ್ಲಿರುವ ರಾಜಕಾರಣಿಗಳು ಸ್ಥಳೀಯರ ಉದ್ಯೋಗವಾಕಾಶಗಳು ಮತ್ತು ಅನುಕೂಲಕ್ಕಾಗಿ ಹೋರಾಡಾಲಿ ಮತ್ತು ಅದಕ್ಕಾಗಿ ರಾಜಕೀಯ ಮಾಡಲಿ ಎಂದು ಹೇಳಿದರು ಜಮ್ಮು ಕಾಶ್ಮೀರ ರಾಜ್ಯ ಈಗ ಶಾಂತಿ ಮತ್ತು ಅಭಿವ್ಬದ್ದಿಯ ಪತದತ್ತಾ ಸಾಗಿದೆ ಮತ್ತು ಯಾರು ಇದಕ್ಕೆ ಅಡೆತಡೆ ಒಡ್ಡುತ್ತಾರೋ ಅವರ ವಿರುದ್ದ ಕಠಿಣ ಕ್ರಮ ಕ್ಷೆಗೊಳ್ಳಲಾಗುವುದು ಎಂದರು ಪರಿಸ್ಥಿತಿ ಸುಧಾರಿಸಿದ ಮೇಲೆ ರಾಜಕೀಯ ಚಟುವಟಿಕೆಗಳು ಆರಂಭಗೊಳ್ಳಲಿವೆ ಎಂದು ಬಿಜೆಪಿ ನೇತಾರ ರಾಮ್ ಮಾಧವ್ ತಿಳಿಸಿದರು ಸಂಪೂರ್ಣ ರಾಜ್ಯ ಸ್ವಾಯತ್ತತೆಯನ್ನು ಪಡೆಯಲು ರಾಜಕೀಯ ಮಾದಿ ಎಂದು ಜೈಲಿನಲ್ಲಿರುವ ರಾಜಕೀಯ ನೇತಾರರಿಗೆ ರಾಮ್ ಮಾಧವ್ ಕರೆ ನೀಡಿದರು

ಕೇಂದ್ರ ಜವಳಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ದಿ ಸಚಿವೆ ಸ್ಟ್ರತಿ ಇರಾಣಿ ನಿನ್ನೆ ಉತ್ತರಪ್ರದೇಶದ ಅಮೇಠಿಯಲ್ಲಿ ಗಾಂಧಿ ಸಂಕಲ್ಲ ಪಾದೆಯಾತ್ರೆಯೂ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು ದಿನಪೂರ್ತಿಯ ತಮ್ಮ ಸ್ವಕ್ಷೇತ್ರ ಸಂಚಾರದಲ್ಲಿ ಸಚಿವರು ಸ್ವಚ್ಣತಾ ಅಭಿಯಾನ ಸಸಿ ನೆಡುವುದು ಮತ್ತು ಆರೋಗ್ಯಯುತ ಪರಿಸರ ಸಂರಕ್ಷಣೆ ಕುರಿತ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಮಾತನಾದಿದ ಸಚಿವರು ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಗಳಾದ ಆಯುಷ್ಮಾನ್ ಭಾರತ್ ಸ್ವಚ್ಣ ಭಾರತ್ ಅಭಿಯಾನ ಕಿಸಾನ್ ಸಮ್ಮಾನ್ ಯೋಜನೆ ಜನರಿಗೆ ತಲುಪುತ್ತಿದೆ ಎಂದು ಹೇಳಿದರು ಅಮೆಥಿಯ ಜಗದೀಶ್ಪುರದ ರಾಂಲಿಲಾ ಮೈದಾನದಿಂದ ಆರಂಭಗೊಂಡು ವಿವಿಧ ಗ್ರಾಮಗಳಲ್ಲಿ ಸಂಚರಿಸಲಿರುವ ಗಾಂಧಿ ಸಂಕಲ್ಪ ಪಾದಯಾತ್ರೆಗೂ ಸಚಿವರು ಹಸಿರು ನಿಶಾನೆ ತೋರಿದರು ಜಗದೀಶ್ಪುರ್ನಲ್ಲಿ ಸಸಿಯನ್ನು ನೆಟ್ನ ಕೇಂದ್ರ ಸಚಿವರು ಲಖನೌ ವಾರಾಣಸಿ ಮಾರ್ಗದ ನಿಹಾಲ್ಗಢ್ ರೈಲ್ವೆ ನಿಲ್ದಾಣದಲ್ಲಿ ಸ್ವಚ್ಟತಾ ಅಭಿಯಾನಕ್ಕೂ ಚಾಲನೆ ನೀಡಿದರು

ಬಾಗ್ಲಾನ್ ಪ್ರಾಂತ್ಯದ ಕೆಲವು ಪ್ರದೇಶಗಳಲ್ಲಿ ತಾಲಿಬಾನ್ ವಿರುದ್ದ ಬುಧವಾರ ಕಾರ್ಯಚರಣೆ ನಡೆಸಲಾಗಿದೆ

ಭಾರತದ ಷಟ್ಲರ್ಗಳಾದ ಕುಹೂ ಗಾರ್ಗ್ ಮತ್ತು ಧ್ರುವ್ ರಾವತ್ ಜೋಡಿ ಕೈರೊದಲ್ಲಿ ನಿನ್ನೆ ನಡೆದ ಈಜಿಪ್ಟ್ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಿಶ್ರ ಡಬಲ್ಪ್ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿದೆ